ಕೇಂದ್ರಾಡಳಿತ ಪ್ರದೇಶದ ಲೆಫ್ಲಿನೆಂಟ್ ಗೌವರ್ನರ್ಗೆ ಸ್ವತಂತ್ರ ನಿರ್ಧಾರದ ಅಧಿಕಾರವಿಲ್ಲ ಮಂತ್ರಿಮಂಡಲದ ಸಲಹೆ ಸೂಚನೆ ಆದರಿಸಿಯೇ ಅವರು ಕಾರ್ಯನಿರ್ವಹಿಸತಕ್ಕದ್ದು ಎಂದು ಸುಪ್ರೀಂಕೋರ್ಟ್ನ ಮಹತ್ವದ ತೀರ್ಮ

ಜಮ್ಮ ಕಾಶ್ಮೀರದ ಗಾಂದರ್ಬಾಲ್ ಜಿಲ್ಲೆಯಲ್ಲಿ ಬಲ್ತಾಲ್ ಯಾತ್ರಾ ಮಾರ್ಗದಲ್ಲಿ ಭೂಕುಸಿತ ಮತ್ತು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಐವರು ಅಮರನಾಥ್ ಯಾತ್ರಿಕರ ಸಾವು

ಕೇಂದ್ರಾಡಳಿತ ಪ್ರದೇಶದ ಲೆಫ್ಲಿನೆಂಟ್ ಗೌವರ್ನರ್ಗಳಿಗೆ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರ ಇರುವುದಿಲ್ಲ ಅವರು ಅಲ್ಲಿಯ ಸರ್ಕಾರದ ಮಂತ್ರಿ ಮಂಡಲದ ಸಲಹೆ ಸೂಚನೆಯ ಮೆರೆಗೆ ಮಾತ್ರ ಕಾರ್ಯನಿರ್ವಹಿಸಬೇಕಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ತದ ತೀರ್ಮ ಪ್ರಕಟಿಸಿದೆ ರಾಷ್ಷ ರಾಜಧಾನಿಯ ಆಡಳಿತ ಮುಖ್ಯಸ್ವರಾಗಿ ಲೆಫ್ಟಿನೆಂಟ್ ಗೌವರ್ನರ್ ಅವರ ಪರಮೋಚ್ಲ ಅಧಿಕಾರವನ್ನು ಸಮರ್ಥಿಸಿದ್ದ ದೆಹಲಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ದೆಹಲಿ ಸರ್ಕಾರ ಸಲ್ಲಿಸಿದ್ದ ಹಲವು ಮನವಿಗಳ ಸಂಬಂಧ ಸರ್ವೋಚ್ಲ ನ್ಯಾಯಾಲಯದ ಈ ತೀರ್ಮ ಹೊರಬಿದ್ದಿದೆ ಮುಖ್ಯನ್ಯಾಯಾಧೀಶರಾದ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪಂಚ ನ್ಯಾಯಾಧೀಶರ ಸಂವಿಧಾನ ಪೀಠವೊಂದು ತೀರ್ಪನ್ನು ಪ್ರಕಟಿಸಿತು ಮತ್ತು ಲೆಫ್ಟಿನೆಂಟ್ ಗೌವರ್ನರ್ಗಳು ಕೇಂದ್ರಾಡಳಿತ ಸರ್ಕಾರದ ಆಡಳಿತಕ್ಕೆ ಅಡ್ಡಿಪಡಿಸುವವರಾಗಬಾರದು ಎಂದು ಸ್ಪಷ್ಪಡಿಸಿತು ಇಬ್ಲರು ನ್ಯಾಯಮೂರ್ತಿಗಳಾದ ಎ

ಎಂ ಬಾನ್ವಿಲ್ಲರ್ ಅವರು ತೀರ್ಪಿಗೆ ಸಮ್ನತಿ ವ್ಲಕ್ತಪಡಿಸಿದರು ಕೇಂದ್ರಾಡಳಿತ ಪ್ರದೇಶದ ಮಂತ್ರಿ ಮಂಡಲ ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳನ್ನು ಅಲ್ಲಿಯ ಲೆಫ್ಟಿನೆಂಟ್ ಗೌವರ್ನರ್ ಅವರಿಗೆ ತಿಳಿಸಲೇಬೇಕು ಆದರೆ ಅವುಗಳಿಗೆ ಲೆಪ್ಟಿನೆಂಟ್ ಗೌವರ್ನರ್ ಅವರ ಒಪ್ಪಿಗೆ ಪಡೆಯಬೇಕು ಎಂದು ಇದರ ಅರ್ಥವಲ್ಲ ಎಂದು ಕೂಡ ನ್ಯಾಯಪೀಠ ತೀರ್ಪಿನಲ್ಲಿ ಸ್ಪಪ್ಪಪಡಿಸಿದೆ ಕೇಂದ್ರಾಡಳಿತ ಪ್ರದೇಶದ ಭೂ ವ್ಯಾಪ್ತಿ ಕಾನೂನು ಮತ್ತು ಸುವ್ಧವಸ್ಥೆ ವಿಷಯಗಳನ್ನು ಹೊರತುಪಡಿಸಿದಂತೆ ಇತರ ವಿಷಯಗಳ ಬಗ್ಗೆ ಆಡಳಿತ ನಡೆಸಲು ದೆಹಲಿ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರವಿದೆ ಎಂದು ನ್ಯಾಯಾಲಯ ವಿವರಿಸಿದೆ ಕಾಂಗ್ರೆಸ್ ನಾಯಕ ಶತಿತರೂರ್ ಅವರ ಪತ್ನಿ ಸುನಂದಾ ಪುಷ್ತರ್ ಸಂದೇಹಾಸ್ವದ ಸಾವು ಪ್ರಕರಣ ಸಂಬಂಧ ಶಶಿತರೂರ್ ಅವರ ನಿರೀಕ್ಷಣಾ ಜಾಮೀನು ಮನವಿಯ ಬಗ್ಗೆ ದೆಹಲಿಯ ನ್ಹಾಯಾಲಯವೊಂದು ತನ್ನ ತೀರ್ಪನ್ನು ನಾಳೆಗೆ ಕಾಯ್ದಿರಿಸಿದೆ ಈ ಪ್ರಕರಣ ಸಂಬಂಧ ಶಶಿತರೂರ್ ಅವರ ಮೇಲೆ ಪ್ರಕರಣ ದಾಖಲಿಸಿದ್ದು ಈಗಾಗಲೇ ಅವರಿಗೆ ಸಮನ್ಸ್ ನೀಡಲಾಗಿದೆ ವಿಶೇಷ ನ್ನಾಯಮೂರ್ತಿ ಅರವಿಂದ್ ಕುಮಾರ್ ಇಂದು ದೆಹಲಿ ಹೊಲೀಸರು ತರೂರ್ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬಾರದು ಎಂದು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಮ್ಮ ತೀರ್ಪನ್ನು ನಾಳೆ ಪ್ರಕಟಿಸುವುದಾಗಿ ತಿಳಿಸಿದರು ಶಶಿತರೂರ್ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಿದಲ್ಲಿ ಅವರು ದೇಶದಿಂದ ಪರಾರಿಯಾಗುವ ಸಾಧ್ಯತೆ ಇದೆ ಎಂದು ಪೊಲೀಸ್ ಅಧಿಕಾರಿಗಳು ಅನುಮಾನ ವ್ಯಕ್ತ ಪಡಿಸಿದ್ದಾರೆ ಶಶಿತರೂರ್ ನಿರೀಕ್ಷಣಾ ಜಾಮೀನಿಗಾಗಿ ನಿನ್ನೆ ನ್ಯಾಯಾಲಯಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದರು

ಬ್ಲಾಂಕುಗಳ ನಿಯಂತ್ರಣಕ್ಕೆ ಸರ್ಕಾರದಲ್ಲಿ ಹೆಚ್ಚಿನ ಅಧಿಕಾರ ಇಲ್ಲ ಎಂಬ ಕಳಕಳಿಯ ಬಗ್ಗೆ ರಿಸರ್ವ್ ಬ್ಲಾಂಕ್ನೊಂದಿಗೆ ಚರ್ಚಿಸಲು ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಮುಂಬೈನಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿ ಬ್ಲಾಂಕ್ಗಳ ನ್ನೆತಿಕತೆ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ವಿಫಲವಾಗಿವೆ ಅದಾಗ್ಯೂ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಶೇರುಗಳನ್ನು ಕಡಿಮೆ ಮಾಡಲು ಸರ್ಕಾರ ಉದ್ವೇಶಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು

ಎಲ್ಲಾ ಸರ್ಕಾರಿಬ್ಬಾಂಕ್ಗಳಿಗೆ ಬೇಕಾದಷ್ಟು ಬಂಡವಾಳವನ್ನು ಸರ್ಕಾರ ಒದಗಿಸಲಿದೆ ಎಂದು ಪಿಯೂಷ್ ಗೋಯಲ್ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಇಂದು ನೂತನ ನೇಮಿತ ಐಎಎಸ್ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಕೇಂದ್ರ ಸರ್ಕಾರದ ಕಾರ್ಯ ವಿಧಾನದ ಬಗ್ಗೆ ಸೇವೆಗೆ ಹೊಸದಾಗಿ ಸೇರುವ ಅಧಿಕಾರಿಗಳಗೆ ಮನನ ಮಾಡಿಸುವುದು ಸರ್ಕಾರದ ನೀತಿಯ ಒಂದು ಭಾಗವಾಗಿರುತ್ತದೆ

ನಂತರ ಅವರನ್ನು ಅವರ ರಾಜ್ಯ ಹುದ್ದೆಗಳಗೆ ಕಳಬಿಕೊಡಲಾಗುತ್ತದೆ ಪ್ರಧಾನಿ ಮೋದಿ ಕೇಂದ್ರ ಸರ್ಕಾರ ಸಂಬಂಧದ ವಿವಿಧ ಪ್ರಮುಖ ಅಂಶಗಳನ್ನು ನೂತನ ಅಧಿಕಾರಿಗಳಿಗೆ ವಿವರಿಸಲಿದ್ದಾರೆ ಕೇಂದ್ರ ಗ್ಲಹಸಚಿವ ರಾಜನಾಥ್ಸಿಂಗ್ ಕಾಶ್ಮೀರಕ್ಷೆ ಎರಡು ದಿನಗಳ ಅಧಿಕೃತ ಭೇಟ ನೀಡುತ್ತಿದ್ದು ಇಂದು ಮಧ್ಯಾಪ್ನ ಶ್ರೀನಗರ ತಲುಪಲಿದ್ದಾರೆ ಸಚಿವರು ಅಲ್ಲಿ ಕೆಲವು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ

ತ್ರೀನಗರದಲ್ಲಿ ನಡೆಯಲಿರುವ ಭದ್ರತಾ ಪರಿಶೀಲನೆ ಸಭೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ ಜಮ್ನು ಮತ್ತು ಕಾಶ್ವೀರದಲ್ಲಿ ಪಿಡಿಪಿ ಬಿಜೆಪಿ ಮೈತ್ರಿ ಸರ್ಕಾರ ಪತನಗೊಂಡು ರಾಜ್ಯಪಾಲರ ಆಳ್ವಿಕೆ ಜಾರಿಗೆ ಬಂದ ನಂತರ ಇದು ಆ ರಾಜ್ಯಕ್ಷೆ ಗೃಹಸಚಿವರು ನೀಡುತ್ತಿರುವ ಎರಡನೆಯ ಭೇಟಿಯಾಗಿದೆ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೂ ಸಹ ಗೃಹ ಸಚಿವರೊಂದಿಗೆ ಇರುತ್ತಾರೆ ಜಮ್ನು ಮತ್ತು ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯಲ್ಲಿ ಅಮರನಾಥ್ ಯಾತ್ರೆಗೆ ತೆರಳುತ್ತಿದ್ದ ಬಲ್ತಾಲ್ ಮಾರ್ಗದಲ್ಲಿ ನಿನ್ನೆ ರಾತ್ರಿ ಉಂಟಾದ ಭೂ ಕುಸಿತದಿಂದ ಐವರು ಯಾತಾರ್ಥಿಗಳು ಸಾವನ್ನಪ್ಪಿದ್ದು ಮೂವರು ಗಾಯಗೊಂಡಿದ್ದಾರೆ ಯಾತ್ರಾ ಪ್ರದೇಶದಲ್ಲಿ ಮಳೆಯಿಂದ ಭೂಕುಸಿತ ಹೆಚ್ಚಾಗಿರುವುದಾಗಿ ನಮ್ಮ ಬಾತ್ತಿದಾರರು ವರದಿ ಮಾಡಿದ್ದಾರೆ ನಿನ್ನೆ ಸಹಜ ಕಾರಣಗಳಿಂದ ಇತರ ಇಬ್ಬರು ಯಾತಾರ್ಥಿಗಳು ಮೃತಪಟ್ಟದ್ದು ಭೂಕುಸಿತದಲ್ಲಿ ಇಬ್ಬರು ಸ್ಥಳೀಯರು ಗಾಯೊಗೊಂಡಿರುವುದಾಗಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಲರು ಆಕಾಶವಾಣಿಗೆ ತಿಳಿಸಿದದ್ದಾರೆ

ಈ ಮಧ್ಯೆ ಪಹಲ್ಗಾಮ್ ಹಾಗೂ ಬಲ್ತಾಲ್ ಮಾರ್ಗಗಳಲ್ಲಿ ಅತಿಶೀತ ಹವಾಮಾನದಿಂದಾಗಿ ಯಾತ್ರೆಯನ್ನು ತಾತ್ನಾಲಿಕವಾಗಿ ಸ್ಹಗಿತಗೊಳಿಸಲಾಗಿದೆ ಭಾರತ ವಿಶ್ವ ವಿಮಾನಯಾನ ಮಾರುಕಟ್ಟೆಯಲ್ಲಿ ಅತ್ತಂತ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು ತಿಳಿಸಿದ್ದಾರೆ ವಿಮಾನಯಾನ ಕ್ಷೇತ್ರವು ಅಗಾಧವಾದ ಸಾಧ್ಯತೆಗಳ ಕ್ಷೇತ್ರವೆಂದು ಹೇಳಿದ ಅವರು ದೇಶದಲ್ಲಿ ವಾಯುಯಾನ ಸೇವೆಯನ್ನು ವಿಸ್ತರಿಸಲು ಹತ್ತು ಲಕ್ಷ ಕೋಟ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗುವುದು ಎಂದರು

ಇದರಿಂದಾಗಿ ರೈತರಿಗೆ ತಮ್ಮ ಬೆಳೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತ್ವರಿತವಾಗಿ ಸಾಗಿಸಲು ಸಹಾಯವಾಗುವುದಲ್ಲದೆ ಬೆಳೆಹಾನಿಯನ್ನು ತಡೆಯಬಹುದಾಗಿದೆ ಎಂದರು ಕೀನ್ವಾ ರಾಜಧಾನಿ ನೈರೋಬಿಯ ವಾಯುವ್ಯ ಭಾಗದ ಹೆದ್ದಾರಿಯಲ್ಲಿ ಇಂದು ಮುಂಜಾನೆ ಬಸ್ ಹಾಗೂ ಟ್ರಕ್ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ ಒಂಬತ್ತು ಜನರು ಮೃತಪಟ್ಟು ಹಲವರು ಗಾಯಗೊಂಡಿದಾರೆ

ಗಾಯಗೊಂಡವರನ್ನು ಪತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗಿದೆ

ಇದು ಈ ಪಂದ್ಲಾವಳಿಯಲ್ಲಿ ತಂಡದ ಮೊದಲ ಪೆನಾಲ್ಲಿ ತೂಟ್ ವಿಜಯವಾಗಿದೆ